ಸುಪ್ರೀಂಕೋರ್ಟ್ನಿಂದ ನಾಡಿದ್ದು ಪೌರತ್ವ ತಿದ್ದುಪದಿ ಕಾಯ್ದೆ ಕುರಿತ ಅರ್ಜಿಗಳ ವಿಚಾರಣೆ

ಈಶಾನ್ಯರಾಜ್ಯಗಳಿಗೆ ಮುಂಗಡ ತೆರಿಗೆಯ ಮೂರನೆಯ ಕಂತು ಪಾವತಿ ಅವಧಿಯನ್ನು

ಜಾರ್ಖಂಡ್ ವಿಧಾನಸಭೆಯ ನಾಲ್ಲನೇ ಹಂತದ ಚುನಾವಣೆಗೆ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ ನಕ್ಬಲ್ ಬಾಧಿತ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಮತದಾರರು ಮತ ಚಲಾಯಿಸಲು ಆಗಮಿಸುತ್ತಿದ್ದಾರೆ

ಪೌರತ್ವ ತಿದ್ದುಪದಿ ಕಾಯ್ದೆಯ ಸಾಂವಿಧಾನಿಕ ಮಾನ್ಯತೆಯನ್ನು ಪ್ರಶ್ನಿಸಿ ಕಾಂಗ್ರೆಸ್ ಮತ್ತು ತ್ರಿಪುರಾದ ಮಾಜಿ ಮಹಾರಾಜ ಪ್ರದ್ಯೋತ್ ಕಿಶೋರ್ ದೇಬ್ ಬರ್ಮನ್ ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಾಡಿದ್ದು ನಡೆಸಲಿದೆ

ಸಚಿವಾಲಯದ ಸಹಾಯಕ ಸಚಿವ ಅನುರಾಗ್ ಠಾಕೂರ್ ಹಣಕಾಸು ಕಾರ್ಯದರ್ಶಿ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಕಂದಾಯ ದೂರಸಂಪರ್ಕ ಇಲಾಖೆಗಳ ಕಾರ್ಯದರ್ಶಿಗಳು ಮುಖ್ಯ ಆರ್ಥಿಕ ಸಲಹೆಗಾರರು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಕಾರ್ಯದರ್ಶಿ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯ ಅಧ್ಯಕ್ಷರು ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಸುಂಕಗಳ ಮಂಡಳಿಯ ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ

ಮುಂದಿನ ವರ್ಷ ಫೆಬ್ರವರಿ ಒಂದರಂದು ಸಚಿವರು ತಮ್ಮ ಎರಡನೇ ಬಜೆಟ್ ಮಂದಿಸಲಿದ್ದಾರೆ

ಈಶಾನ್ಯ ವಲಯದಲ್ಲಿ ಇತ್ತೀಚಿನ ಅಶಾಂತ ಪರಿಸ್ತಿತಿ ಹಿನ್ನೆಲೆಯಲ್ಲಿ ಅಲ್ಲಿಗೆ ಮಾತ್ರ ಅನ್ವಯವಾಗುವಂತೆ ಮಂಡಳಿ ಮುಂಗದ ತೆರಿಗೆ ಪಾವತಿ ಕಾಲಾವಕಾಶವನ್ನು ವಿಸ್ತರಿಸಿದೆ ಮುಂಗಡ ತೆರಿಗೆ ಕಂತುಗಳನ್ನು ನೇರ ತೆರಿಗೆಗಳ ವರ್ಗದ ವ್ಯಾಪ್ತಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ನಾಲ್ಲು ಬಾರಿ ಪಾವತಿಸಲಾಗುತ್ತದೆ

ಜಾಮಿಯಾ ನ್ಯೂ ಫ್ರೆಂಡ್ಸ್ ಕಾಲೋನಿ ಮದನ್ಪುರ್ ಸೇರಿದಂತೆ ದೆಹಲಿಯ ಕೆಲವೆಡೆ ಶಾಲೆಗಳಿಗೆ ಇಂದು ರಜೆ ಫೋಷಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮನಿಷ್ ಸಿಸೋಡಿಯಾ ತಿಳಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಮುಂಜಾಗ್ರತಾ ಕ್ರಮವಾಗಿ ಈ ತೀರ್ಮಾನ ಕ್ವೆಗೊಳ್ಳಲಾಗಿದೆ ಎಂದಿದ್ದಾರೆ

ಆದಾಯ ತೆರಿಗೆ ಇಲಾಖೆಯಿಂದ ಸೌಲಭ್ಯ ಪಡೆಯಲು ಇದರಿಂದ ಸಹಕಾರಿಯಾಗಲಿದೆ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಪ್ಯಾನ್ಗೆ ಆಧಾರ್ ಸಂಖ್ಯೆಯನ್ನು ಜೋಡಿಸುವ ಗಡುವನ್ನು ಡಿಸೆಂಬರ್ ಅಂತ್ಯದವರೆಗೆ ವಿಸ್ತರಿಸಿತ್ತು

ಆದಾಯ ತೆರಿಗೆ ಇಲಾಖೆ ಪ್ಯಾನ್ ಸಂಖ್ಯೆ ಜೋಡಿಸಲು ಎಸ್ಎಂಎಸ್ ಆಧಾರಿತ ಸೌಲಭ್ಯವನ್ನು ಕಲ್ಪಿಸಲಿದೆ

ಗ್ರಾಮಸ್ತರು ತಮ್ಮ ದೂರುಗಳು ಮತ್ತು ಅಹವಾಲುಗಳನ್ನು ನೊಂದಾಯಿಸಲು ಈ ವ್ಯವಸ್ಥೆ ನೆರವಾಗಲಿದೆ ಅಲ್ಲಿಯ ಮುಖ್ಯ ಕಾರ್ಯದರ್ಶಿ ಬಿವಿಆರ್ ಸುಬ್ರಮಣ್ಯಂ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಈ ದ್ರಾಪ್ಬಾಕ್ಸ್ಗಳಲ್ಲಿ ಸ್ವೀಕೃತವಾಗುವ ದೂರುಗಳನ್ನು ಪ್ರತಿ ವಾರ ಸ್ವೀಕರಿಸಲು ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸುವಂತೆ ಸೂಚಿಸಿದ್ದಾರೆ ದಿಸೆಂಬರ್ ಮೊದಲ ವಾರದಲ್ಲಿ ಉಪರಾಜ್ಯಪಾಲರ ನೇತೃತ್ವದಲ್ಲಿ ನಡೆದಿದ್ದ ಮೊದಲ ಆದಳಿತಾತ್ಮಕ ಮಂಡಳಿಯ ಸಭೆಯಲ್ಲಿ ಈ ಬಗ್ಗೆ ನಿರ್ಧರಿಸಲಾಗಿತ್ತು

ನಮ್ಮ ವೀರ ಯೋಧರ ಧೈರ್ಯ ಸಾಹಸಗಳನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನವನ್ನು ಇಂದು ನೆನಪಿಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದ್ದಾರೆ

ಎ

ಈ ಯುದ್ಧದ ಫಲಶ್ಪತಿಯಾಗಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶವಾಗಿ ಪ್ರತ್ಯೇಕವಾಗಿತ್ತು

ಯಾವುದೇ ಒಪ್ಸಂದವಾಗಿಲ್ಲ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸುವ ಉದ್ಗೇಶದಿಂದ ವಿಶ್ವಸಂಸ್ಥೆ ನಿಗದಿಪಡಿಸಿದ್ದ ಮಹತ್ವಾಕಾಂಕ್ಷಿ ಗುರಿಗಳನ್ನು ತಲುಪುವಲ್ಲಿ ಸಮಾವೇಶ ವಿಫಲಗೊಂಡಿದೆ

ಬರುವ ವರ್ಷ ಈ ಸಮಾವೇಶ ಬ್ರಿಟನ್ನ ಗ್ಲಾಸ್ಗೋದಲ್ಲಿ ನಡೆಯಲಿದೆ ಅತ್ಯಾಚಾರ ಪ್ರಕರಣಗಳ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ಗಾಂಧಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಬಗ್ಗೆ ವಸ್ತುಸ್ಥಿತಿ ವರದಿ ಸಲ್ಲಿಸುವಂತೆ ಚುನಾವಣಾ ಆಯೋಗ ಜಾರ್ಖಂಡ್ ಮಖ್ಯ ಚುನಾವಣಾಧಿಕಾರಿಗೆ ಸೂಚನೆ ನೀಡಿದೆ ಕೇಂದ್ರ ಸಚಿವೆ ಹಾಗೂ ಬಿಜೆಪಿ ನಾಯಕಿ ಸ್ಟ್ಯತಿ ಇರಾನಿ ನೇತ್ಪತ್ಲದ ನಿಯೋಗವೊಂದು ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ವಿರುದ್ದ ಕ್ರಮ ಕೈಗೊಳ್ಳುವಂತೆ ದೂರು ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಆಯೋಗ ಈ ಸೂಚನೆ ನೀಡಿದೆ ಜಾರ್ಖಂಡ್ನಲ್ಲಿ ನಡೆದ ಚುನಾವಣಾ ರ್್ಯಾಲಿಯ ವೇಳೆ ರಾಹುಲ್ಗಾಂಧಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದರು

ಭಾರಿ ಉಪಕರಣಗಳನ್ನು ಬಳಸುವ ಮತ್ತು ರಕ್ಷಣಾ ಸಿಬ್ಬಂದಿ ಸ್ವತಃ ಅವಶೇಷಗಳನ್ನು ಕೈಗಳಿಂದ ಜರುಗಿಸುವ ಮೂಲಕ ಕುಸಿದು ಬಿದ್ದಿರುವ ಕಟ್ಟಡಗಳಲ್ಲಿ ಸಿಲುಕಿರುವ ಸಂತ್ರಸ್ತರನ್ನು ರಕ್ಷಿಸುತ್ತಿದ್ದಾರೆ ಮಾರುಕಟ್ಟೆ ಕಟ್ಸಡದ ಅವಶೇಷಗಳಿಂದ ಎರಡು ಶವಗಳನ್ನು ಹೊರಗೆಳೆಯಲಾಗಿದೆ ಭೂಕಂಪದಲ್ಲಿ ಈ ದ್ವೀಪದ ದೊಡ್ಡ ಪಟ್ಟಣಗಳಲ್ಲಿ ಹಲವು ಕಟ್ಟಡಗಳು ಬಿರುಕು ಬಿಟ್ಟಿದ್ದು ಇನ್ನೂ ಕೆಲವು ಕಟ್ಸದಗಳು ಕುಸಿದುಬಿದ್ದಿರುವುದಾಗಿ ವರದಿಯಾಗಿದೆ ಕಳೆದ ಅಕ್ಸೋಬರ್ನಲ್ಲಿ ಇದೇ ಪ್ರದೇಶದಲ್ಲಿ ಭಾರಿ ಭೂಕಂಪ ಸಂಭವಿಸಿ ಅಪಾರ ಹಾನಿಯಾಗಿತ್ತು ಚೆನ್ನೈನ ಎಂ ಎ

ರಾಜ್ಯದ ಪಶ್ವಿಮ ಫಟ್ನ ಮತ್ತು ಕೇರಳ ಸೇರಿದಂತೆ ಇತರೆದೆ ಈಶಾನ್ಯ ಮಾರುತ ಪುನರಾರಂಭವಾಗಿದ್ದು ಭಾರೀ ಮಳೆ ಹಿನ್ನೆಲೆಯಲ್ಲಿ ಥೇಣಿಯ ಕುಂಬಂ ಕಣಿವೆಯ ಕಾಲುವೆಗಳು ತುಂಬಿ ಹರಿಯುತ್ತಿವೆ